ಥಾಯ್ಲೆಂಡ್ನ ಬ್ಯಾಂಕಾಂಕ್ನಲ್ಲಿ ಇಂದು ನಡೆದ ಏಷಿಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಷೆ ಒಂದು ಚಿನ್ನ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಾರಾಣಸಿ ಲೋಕಸಭಾ ಕ್ಷೇತ್ರದಲ್ಲಿ ಇಂದು ತಮ್ಮ ನಾಮಪತ್ರ ಸಲ್ಲಿಸಿದರು ವಿವಿಧ ರಾಜ್ಗಳ ಮುಖ್ಯಮಂತ್ರಿಗಳೂ ಸೇರಿದಂತೆ ಬಿಜೆಪಿ ಹಾಗೂ ಎನ್ಡಿಎ ಹಿರಿಯ ನಾಯಕರು ಈ ವೇಳೆ ಹಾಜರಿದ್ದರು ಪ್ರಧಾನಮಂತ್ರಿಯವರು ಎರಡನೇ ಭಾರಿಗೆ ವಾರಾಣಸಿಯಿಂದ ಆಯ್ಲೆ ಬಯಸಿದ್ದಾರೆ ಕಾಂಗ್ರೆಸ್ನ ಅಜಯ್ ರಾಯ್ ಮತ್ತು ಸಮಾಜವಾದಿ ಪಕ್ಷದ ಶಾಲಿನಿ ಯಾದವ್ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿದ್ದಾರೆ

ಮಧ್ಯಪ್ರದೇಶದ ಸಿಧಿಯಲ್ಲಿಂದು ಚುನಾವಣಾ ಪ್ರಚಾರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಪೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡವರಿಗೂ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ನೀಡಲಾಗಿದೆ ಸರ್ಕಾರ ಇ ಮಾರುಕಟ್ಟ ವ್ಯವಸ್ಥೆ ಆರಂಭಿಸಿರುವುದರಿಂದ ಸ್ವ ಸಹಾಯ ಗುಂಪುಗಳಿಗೆ ಸೇರಿದ ಮಹಿಳೆಯರು ಮತ್ತು ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನು ಆನ್ಲೈನ್ ಮೂಲಕ ಮಾರಾಟ ಮಾಡಬಹುದಾಗಿದೆ ಎಂದರು

ಈ ಸಂದರ್ಭದಲ್ಲಿ ಮಾತನಾಡಿದ ರಾಹುಲ್ಗಾಂಧಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿರುವ ನ್ವಾಯ್ ಯೋಜನೆಗೆ ಯಾರೊಬ್ಬರ ಮೇಲೂ ಒಂದು ರೂಪಾಯಿ ಸಹ ಹೊರೆ ಹಾಕುವುದಿಲ್ಲ ಕೆಲ ಉದ್ಡಮಿಗಳು ದರೋಡೆ ಮಾಡಿರುವ ಪಣವನ್ನು ವಸೂಲಿ ಮಾಡಿ ಈ ಯೋಜನೆಗೆ ಬಳಸಿಕೊಳ್ಳಲಾಗುವುದು ಎಂದರು ಇದಕ್ಕೂ ಮುನ್ನ ರಾಹುಲ್ಗಾಂಧಿ ಅವರಿದ್ದ ವಿಮಾನ ಪಾಟ್ನಾಗೆ ತೆರಳುವಾಗ ಮಾರ್ಗದ ಮಧ್ಯೆ ಇಂಜಿನ್ನಲ್ಲಿನ ತಾಂತ್ರಿಕ ದೋಷದಿಂದ ದೆಹಲಿಗೆ ವಾಪಸ್ ತೆರಳುವಂತಾಯಿತು ಮಧ್ವಾಹ್ನ ದೆಹಲಿಯಿಂದ ಅವರು ಪಾಟ್ನಾಗೆ ಆಗಮಿಸಿದ್ದರು ಪ್ರಸಕ್ತ ಲೋಕಸಭಾ ಚುನಾವಣೆ ದೇಶ ಹಾಗೂ ಸಂವಿಧಾನವನ್ನು ರಕ್ಷಿಸುವುದಕ್ಕಾಗಿ ನಡೆದಿರುವ ಹೋರಾಟವಾಗಿದೆ ಜನರು ಎಚ್ಷರದಿಂದ ತಮ್ಮ ಪಕ್ಕು ಚಲಾಯಿಸಬೇಕು ಎಂದು ರಾಹುಲ್ಗಾಂಧಿ ಮನವಿ ಮಾಡಿದ್ದಾರೆ

ನವದೆಹಲಿಯಲ್ಲಿಂದು ಮಾಧ್ಯಮದೊಂದಿಗೆ ಮಾತನಾಡಿದ ಪಕ್ಷದ ಮುಖಂಡ ರಾಜೀವ್ ಶುಕ್ಲಾ ಸರ್ಕಾರ ರಚನೆಯ ಕುರಿತು ಬಿಜೆಪಿಯ ವಿಶ್ವಾಸ ಕಡಿಮೆಯಾಗಿದೆ ಎಂದರು

ಕೋಮುವಾದಿ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಆರೋಪಿಸಿ ದೆಹಲಿ ಮುಖ್ಚಮಂತ್ರಿ ಅರವಿಂದ್ ಕೇಜ್ರಿವಾಲ್ ವಿರುದ್ದ ಕಾಂಗ್ರೆಸ್ ದೆಹಲಿ ಮುಖ್ಯ ಚುನಾವಣಾಧಿಕಾರಿ ಕಭೇರಿಯಲ್ಲಿ ಇಂದು ದೂರು ದಾಖಲಿಸಿದೆ ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿರುವ ಕೇಜ್ರಿವಾಲ್ ವಿರುದ್ದ ಕ್ರಮ ತೆಗೆದುಕೊಳ್ಳುವಂತೆ ಚುನಾವಣಾಧಿಕಾರಿಗಳನ್ನು ಭೇಟಿ ಮಾಡಿದ ದೆಹಲಿ ಕಾಂಗ್ರೆಸ್ ನಿಯೋಗ ಒತ್ತಾಯಿಸಿದೆ

ಚುನಾವಣೆ ನಡೆಯುತ್ತಿರುವ ಸಮಯದಲ್ಲಿ ಚಿತ್ರ ಬಿಡುಗಡೆ ಸೂಕ್ತವೇ ಎಂಬುದು ವಿಷಯವಾಗಿದೆ ಈ ಕುರಿತಂತೆ ಚುನಾವಣಾ ಆಯೋಗ ತೀರ್ಮಾನವನ್ನೂ ತೆಗೆದುಕೊಂಡಿರುವುದರಿಂದ ಮನವಿಯನ್ನು ಪರಿಗಣಿಸುವುದಿಲ್ಲ ಎಂದು ಮುಖ್ಯ ನ್ಡಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪೀಠ ಹೇಳಿದೆ ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಚಲನಚಿತ್ರಕ್ಕೆ ನೀಡಿರುವ ಒಪ್ಪಿಗೆಗೆ ವ್ಯತಿರಿಕ್ತವಾಗಿ ಚುನಾವಣಾ ಆಯೋಗ ಆದೇಶ ನೀಡಿದೆ ಎಂದು ನಿರ್ಮಾಪಕರ ಪರ ವಕೀಲರು ನ್ಲಾಯಪೀಠಕ್ಕೆ ತಿಳಿಸಿದರು ಚಲನಚಿತ್ರವನ್ನು ವೀಕ್ಷಿಸಿದ ನಂತರ ತನ್ನ ತೀರ್ಮಾನವನ್ನು ಮರು ಪರಿಶೀಲಿಸುವಂತೆ ಸೂಚಿಸಿದ್ದ ನ್ವಾಯಾಲಯ ಈ ಕುರಿತ ವರದಿಯನ್ನು ನೀಡುವಂತೆ ಈ ಮೊದಲು ಹೇಳಿತ್ತು ಗಾಯಕ ದಲ್ಲೇರ್ ಮೆಹಂದಿ ಇಂದು ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದಾರೆ ದೆಹಲಿ ಬಿಜೆಪಿ ಘಟಕದ ಮುಖ್ಯಸ್ವ ಮನೋಜ್ ತಿವಾರಿ ಹಾಗೂ ಕೇಂದ್ರ ಸಚಿವ ವಿಜಯ್ ಗೋಯಲ್ ಸಮ್ಮುಖದಲ್ಲಿ ಅವರು ಪಕ್ಷಕ್ಕೆ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಹರ್ಷವರ್ಧನ್ ಉಪಸ್ಟಿತರಿದ್ದರು ಕರ್ನಾಟಕದ ಕಾರವಾರ ಬಂದರಿಗೆ ಇಂದು ಬೆಳಗ್ಗೆ ಪ್ರವೇಶಿಸುತ್ತಿದ್ದ ವೇಳೆ ಐ ಎನ್ ಎಸ್ ವಿಕ್ರಮಾದಿತ್ಯ ನೌಕೆಯಲ್ಲಿ ಬೆಂಕಿ ಅವಗಢ ಸಂಭವಿಸಿ ಓರ್ವ ನೌಕಾ ಅಧಿಕಾರಿ ಮೃತಪಟ್ಟಿರುವುದಾಗಿ ವರದಿಯಾಗಿದೆ ಬೆಂಕಿ ಕಾಣಿಸಿಕೊಂಡ ಕೂಡಲೇ ನೌಕೆಗೆ ಯಾವುದೇ ಹಾನಿಯಾಗದಂತೆ ಸಿಬ್ಬಂದಿ ತಕ್ಷಣವೇ ಕಾರ್ಯೋನ್ನುಖರಾಗಿ ಬೆಂಕಿಯನ್ನು ತಹಬದಿಗೆ ತರುವಲ್ಲಿ ಯಶಸ್ವಿಯಾದರು ಆದರೆ ಲೆಪ್ಟಿನೆಂಟ್ ಕಮ್ಬಾಂಡರ್ ಡಿ

ಚೌವ್ವಾಣ್ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾಗ ಉಂಟಾದ ಹೊಗೆಯಿಂದ ಮೂರ್ಚೆಹೋದರು ತಕ್ಷಣವೇ ಅವರನ್ನು ಕಾರವಾರದ ನೌಕಾ ಆಸ್ಪತ್ರೆಗೆ ದಾಖಲಿಸಲಾಯಿತು

ಫಟನೆಯ ತನಿಖೆಗಾಗಿ ಸಮಿತಿಯೊಂದನ್ನು ರಚಿಸಲು ಆದೇಶಿಸಲಾಗಿದೆ

ಕಳೆದ ತಿಂಗಳು ಬಂಧಿತನಾಗಿದ್ದ ನೀರವ್ ಮೋದಿ ಸದ್ದ ಲಂಡನ್ ಜೈಲಿನಲ್ಲಿದ್ದಾನೆ

ಕಳೆದ ವರ್ಷ ಜಾರಿ ನಿರ್ದೇಶನಾಲಯ ಈ ವಾಹನಗಳನ್ನು ನೀರವ್ ಮೋದಿ ಹಾಗೂ ಮೆಹುಲ್ಚೌಕ್ಷಿ ಅವರಿಂದ ವಶಪಡಿಸಿಕೊಂಡಿತ್ತು ಬ್ಡಾಂಕ್ಗಳ ವಾರ್ಷಿಕ ತಪಾಸಣ ವರದಿಯನ್ನು ಮಾಹಿತಿ ಪಕ್ಕು ಕಾಯ್ವೆ ಆರ್ಟಿಐ ಅಡಿ ಬಹಿರಂಗಪಡಿಸಬೇಕು ಎಂದು ಸುಪ್ರೀಂ ಕೋರ್ಟ್ ರಿಸರ್ವ್ ಬ್ಲಾಂಕ್ಗೆ ಸೂಚಿಸಿದೆ ಆರ್ಟಿಐ ಅಡಿ ಬ್ವಾಂಕ್ಗಳಿಗೆ ಸಂಬಂಧಿಸಿದ ಮಾಹಿತಿ ಬಹಿರಂಗಪಡಿಸುವ ತನ್ನ ನೀತಿಯನ್ನು ಮರು ಪರಿಶೀಲಿಸಬೇಕು ಎಂದೂ ಸಹ ನ್ಚಾಯಮೂರ್ತಿ ಎಲ್ ನಾಗೇಶ್ವರ್ ರಾವ್ ನೇತೃತ್ವದ ಪೀಠ ರಿಸರ್ವ್ ಬ್ಚಾಂಕ್ಗೆ ಸೂಚಿಸಿದೆ ರಿಸರ್ವ್ ಬ್ಯಾಂಕ್ ವಿರುದ್ದ ನ್ನಾಯಾಂಗ ನಿಂದನೆ ವಿಚಾರಣೆಗೆ ಮುಂದಾಗುತ್ತಿಲ್ಲ ಎಂದಿರುವ ನ್ನಾಯಪೀಠ ಪಾರದರ್ಶಕ ಕಾನೂನಿನ ಅಂಶಗಳಿಗೆ ಬದ್ದವಾಗುವಂತೆ ಕೊನೆಯ ಅವಕಾಶ ನೀಡಲಾಗಿದೆ ಎಂದು ಹೇಳಿದೆ ಆದೇಶವನ್ನು ಉಲ್ಲಂಘಿಸಿದರೆ ಗಂಭೀರವಾಗಿ ಪರಿಗಣಿಸಲಾಗುವುದು ಎಂದು ನ್ಯಾಯಪೀಠ ಹೇಳಿದೆ ಆರ್ಟಿಐ ಅಡಿ ಬ್ಡಾಂಕ್ಗಳ ವಾರ್ಷಿಕ ತಪಾಸಣಾ ವರದಿಯನ್ನು ಬಹಿರಂಗಪಡಿಸದಿರುವುದಕ್ಕೆ ರಿಸರ್ವ್ ಬ್ಡಾಂಕ್ಗೆ ಸುಪ್ರೀಂ ಕೋರ್ಟ್ ಕಳೆದ ಜನವರಿಯಲ್ಲಿ ನ್ವಾಯಾಂಗ ನಿಂದನೆ ನೋಟೀಸ್ ಜಾರಿ ಮಾಡಿತ್ತು ಪಾರದರ್ಶಕತೆ ಕಾನೂನಿನಡಿ ರಿಸರ್ವ್ ಬ್ವಾಂಕ್ ಮಾಹಿತಿಯನ್ನು ನಿರಾಕರಿಸುವಂತಿಲ್ಲ ಎಂದು ಕೇಂದ್ರೀಯ ಮಾಹಿತಿ ಆಯೋಗ ಸಹ ಹೇಳಿತ್ತು ಜೈಲಿನಲ್ಲಿರುವ ಸ್ವಯಂ ಘೋಷಿತ ದೇವಮಾನವ ಅಸಾರಾಮ್ ಬಾಮ ಮತ್ರ ನಾರಾಯಣ್ ಸಾಯ್ಗೆ ಅತ್ಯಾಚಾರ ಪ್ರಕರಣದಲ್ಲಿ ತಪ್ಪಿತಸ್ದರೆಂದು ಗುಜರಾತಿನ ನ್ಯಾಯಾಲಯವೊಂದು ತೀರ್ಮ ನೀಡಿದೆ ಶಿಕ್ಷೆಯ ಪ್ರಮಾಣವನ್ನು ಸೂರತ್ನ ಸೆಷನ್ಸ್ ನ್ಯಾಯಾಲಯ ಗುರುವಾರ ಪ್ರಕಟಿಸಲಿದೆ

ಜಗತ್ತಿನಾದ್ಯಂತ ಇಂದು ವಿಶ್ವ ಬೌದ್ದಿಕ ಆಸ್ತಿ ದಿನವನ್ನು ಆಚರಿಸಲಾಗುತ್ತಿದೆ ಆಲೋಚನೆ ಬೌದ್ದಿಕ ಆಸ್ತಿ ಎಂದರೆ ಅವಿಷ್ಠಾರ ಕಲೆ ವಾಣಿಜ್ಯ ಚಟುವಟಿಕೆಗಳಲ್ಲಿ ಬಳಸುವ ಚಿನ್ನೆಗಳು ಹೆಸರುಗಳು ಚಿತ್ರಗಳು ಸೇರಿದಂತೆ ಸ್ವಂತ ಸೃಷ್ಟಿಗಳಾಗಿದೆ ಪಕ್ಕುಸ್ವಾಮ್ಯ ಟ್ರೇಡ್ ಮಾರ್ಕ್ ಕೈಗಾರಿಕಾ ವಿನ್ಯಾಸಗಳು ಮತ್ತು ಕೃತಿಸ್ವಾಮ್ಯಗಳಂತಹ ಬೌದ್ದಿಕ ಆಸ್ತಿಗಳ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕೆ ಈ ದಿನವನ್ನು ವಿಶ್ವಾದ್ಯಂತ ಆಚರಿಸಲಾಗುತ್ತಿದೆ

ಈ ವರ್ಷದಲ್ಲಿ ಪಂಗಾಲ್ ಗಳಿಸಿರುವ ಎರಡನೇ ಚಿನ್ನದ ಪದಕ ಇದಾಗಿದೆ

ಚೀನಾದ ವುಹಾನ್ನಲ್ಲಿ ನಡೆಯುತ್ತಿರುವ ಏಷ್ಯಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಪರಾಭವಗೊಳ್ಳುವುದರೊಂದಿಗೆ ಭಾರತದ ಸೈನಾ ನೇಷ್ವಾಲ್ ಪಿ

ಸಿಂಧು ಮತ್ತು ಸಮೀರ್ ವರ್ಮಾ ಟೂರ್ನಿಯಿಂದ ಹೊರ ಬಿದ್ದಿದ್ದಾರೆ